ಮೋದಿ ಅವರಿಂದ ಬಿಡುಗಡೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಸೈಪ್ರಸ್ ಬಲ್ಗೇರಿಯಾ ಮತ್ತು ಜೆಕ್ ಗಣರಾಜ್ಯ ಪ್ರವಾಸ ಆರಂಭ

ರದ್ದುಗೊಳಿಸಿದ ಅಮೆರಿಕ

ಉಪರಾಷ್ಷಪತಿಯಾಗಿ ಹಾಗೂ ರಾಜ್ಯಸಭಾಧ್ಯಕ್ಷರಾಗಿ ಒಂದು ವರ್ಷ ಅವಧಿ ಪೂರ್ಲೆಸಿದ ಹಿನ್ನೆಲೆಯಲ್ಲಿ ವೆಂಕಯ್ನನಾಯ್ಲು ಅವರ ಅನುಭವ ಕುರಿತು ಬರೆದಿರುವ ಮೂವಿಂಗ್ ಆನ್ ಮೂವಿಂಗ್ ಫಾರ್ವರ್ಡ್ ಎ ಇಯರ್ ಇನ್ ಆಫೀಸ್ ಶೀರ್ಷಿಕೆಯ ಪುಸ್ತಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಸದಾ ಕಠಿಣ ಕೆಲಸದಲ್ಲೆ ತೊಡಗುವ ವೆಂಕಯ್ನ ನಾಯ್ನು ಅವರ ಕಾರ್ಯ ಶ್ಲಾಘನೀಯ ಅನೇಕ ವರ್ಷಗಳಿಂದ ತಾವು ಅವರೊಂದಿಗೆ ಕೆಲಸ ಮಾಡುತ್ತಿದ್ದು ಅವರ ಶಿಸ್ತು ಅನುಕರಣೀಯ

ಸಮಾರಂಭದಲ್ಲಿ ವೆಂಕಯ್ನ ನಾಯ್ನು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮತ್ತಿತರ ಗಣ್ಣರು ಉಪಸ್ಥಿತರಿದ್ದರು

ದೇಶಾದ್ಲಂತ ಮಾರಾಟ ನಿಯಂತ್ರಣ ಕರಡನ್ನು ಕೇಂದ್ರ ಆರೋಗ್ಲ ಸಚಿವಾಲಯ ಬಿಡುಗಡೆ ಮಾಡಿದೆ ಈ ಕರಡು ಅಧಿಕೃತ ಆನ್ಲೈನ್ ಪೋರ್ಟಲ್ಗಳಿಂದ ರೋಗಿಗಳಿಗೆ ನಿಗದಿತ ಔಷಧಗಳು ಸುಲಭವಾಗಿ ಕೈಗೆಟಕುವಂತೆ ಮಾಡುವ ಗುರಿ ಹೊಂದಿದೆ ಇ ಫಾರ್ಮಸಿ ಮೂಲಕ ಚಿಷಧಗಳ ಮಾರಾಟ ಕರಡು ನಿಯಮದ ಪ್ರಕಾರ ನೋಂದಾವಣಿಗೊಳ್ಳದ ಯಾವೊಬ್ಲ ವ್ಯಕ್ತಿಯು ದಿಷಧಗಳನ್ನು ಮಾರಾಟ ಮಾಡುವುದು ಇಲ್ಲವೇ ವಿತರಣೆ ಮಾಡುವುದು ದಾಸ್ತಾನು ಇರಿಸಿಕೊಳ್ಳುವುದು ಇಲ್ಲವೇ ಇ ಫಾರ್ಮಸಿ ಮೂಲಕ ಮಾರಾಟ ಮಾಡುವಂತಿಲ್ಲ ಈ ಕಾನೂನು ಜಾರಿಗೊಂಡರೆ ಜನರು ಆನ್ಲೈನ್ ಫಾರ್ಮಸಿಗಳಿಂದ ಗುಣಮಟ್ಟದ ಔಷಧಗಳನ್ನು ಪಡೆಯಬಹುದು ಎಂದು ಭಾರತೀಯ ಔಷಧ ನಿಯಂತ್ರಣ ಪ್ರಾಧಿಕಾರದ ನಿರ್ದೇಶಕ ಡಾ ಈಶ್ವರ ರೆಡ್ಡಿ ಹೇಳಿದ್ಲಾರೆ ಆದರೆ ಇ ಪೋರ್ಟಲ್ನಿಂದ ಟ್ರಾಂಕ್ವಜಿಲರ್ಸ್ ಮಾನಸಿಕ ಕಾಯಿಲೆಯ ದಿಷಧಿಗಳು ಸೇರಿದಂತೆ ಕೆಲವು ದಿಷಧಗಳ ಮಾರಾಟವನ್ನು ಹೊರತುಪಡಿಸಲಾಗಿದೆ ಗುರುಗ್ರಾಮ್ ಭೂ ಅವ್ನವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರಾ ಹಾಗೂ ಪರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಅವರ ವಿರುದ್ದ ಹರಿಯಾಣ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ವಾದ್ರಾ ಹೂಡಾ ಹಾಗೂ ಡಿ ಎಲ್ ಎಫ್ ಮತ್ತು ಓಂಕಾರೇಶ್ವರ್ ಪ್ರಾಪರ್ಟೀಸ್ ಎಂಬ ಸಂಸ್ಲೆಗಳ ವಿರುದ್ದ ಗುರುಗ್ರಮ್ ಪೊಲೀಸ್ ಕಾಣೆಯಲ್ಲಿ ವಿವಿಧ ಐಪಿಸಿ ಸೆಕ್ಷನ್ಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ ಎಂದು ಮನೆಸರ್ನ ಪೊಲೀಸ್ ಉಪ ಆಯುಕ್ತ ರಾಜೇಶ್ ಕುಮಾರ್ ಪಿ ಟಿ ಐ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ

ಪೂಡಾ ಅವರ ಶಿಫಾರಸ್ವಿನ ಮೇರೆಗೆ ವಸತಿ ಸಮುಚ್ಗಯ ನಿರ್ಮಾಣಕ್ಕಾಗಿ ಖಾಸಗಿ ಪರವಾನಗಿ ಪಡೆದು ನಂತರ ಆ ಭೂಮಿಯನ್ನು ಡಿ ಎಲ್

ಲಾದಿ ಇಮಾಮ್ ಸಾಹಿಬ್ ಪ್ರದೇಶದಲ್ಲಿ ಬಂದೂಕುದಾರಿಗಳು ಅಡಗಿದ್ದಾರೆ ಎಂಬ ನಿರ್ದಿಷ್ಲ ಮಾಹಿತಿಯನ್ನಾಧರಿಸಿ ಭದ್ರತಾ ಪಡೆಗಳು ಶೋಧಕಾರ್ಯಾಚರಣೆ ಆರಂಭಿಸಿದ್ದವು ವಸತಿ ಪ್ರದೇಶವಾದ ಅಲ್ಲಿ ಮೂವರು ಭಯೋತ್ಪಾದಕರು ಅಡಗಿ ಕೊಂಡಿರುವ ಶಂಕೆ ಇದ್ದು

ಈ ಮುಕ್ನ ವ್ಯಾಪಾರ ಒಪ್ಲಂದವನ್ನು ಕೇಂದ್ರ ವಾಣಿಜ್ಞ ಹಾಗೂ ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹಾಗೂ ಸಿಂಗಾಪೂರ್ ವಾಣಿಜ್ಞ ಸಚಿವ ಎಸ್ ಈಸ್ವರನ್ ಅವರು ಸಮಗ್ರ ಆರ್ಥಿಕ ಸಹಕಾರ ಒಪ್ವಂದ ಎಂದು ಕರೆದಿದ್ದಾರೆ ವಾಣಿಜ್ಯ ಸಚಿವಾಲಯ ತನ್ನ ಹೇಳಕೆಯಲ್ಲಿ ಈ ಪರಿತೀಲನಾ ಸಂಕೇತಗಳು ಎರಡೂ ದೇಶಗಳ ನಡುವಿನ ವ್ಲವಹಾರ ಆರ್ಥಿಕತೆ ಹಾಗೂ ವ್ಯಾಪಾರ ಸಹಭಾಗಿತ್ವವನ್ನು ಇನ್ನಷ್ಟು ವೃದ್ಧಿಸಲು ಸಹಕಾರಿಯಾಗಿವೆ ಎಂದು ಹೇಳಿಕೊಂಡಿದೆ

ಆಯುರ್ವೇದ ಯೋಗ ಮತ್ತು ಇತರ ಆಯುಷ್ ಚಿಕಿತ್ಸಾ ಪದ್ದತಿಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರ ವಿಶೇಷ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು

ಜು ಹಸಿರು ನಿಶಾನೆ ತೋರಿದರು ಮಳೆಯ ನಡುವೆಯು ಅತ್ನಧಿಕ ಸಂಖ್ಯೆಯಲ್ಲಿ ಉತ್ಪಾಹಿ ಸ್ಟೆಕಲ್ ಚಾಲಕರು ಭಾಗವಹಿಸಿದ್ಲು